ವೃತ್ತಿಪರ ಕೋರ್ಸ್ಗಳ ಪ್ರವೇಶ ಪರೀಕ್ಷೆ ಫಲಿತಾಂಶ ಪ್ರಕಟ ಅಕ್ಟೋಬರ್ನಲ್ಲಿ ಎರಡು ಹಂತದ ಕೌನ್ಲಲಿಂಗ್ ಉನ್ನತ ಶಿಕ್ಷಣ ಸಚಿವ ಡಾ ಸಿ

ಅಶ್ವಥನಾರಾಯಣ

ಕಾಲಮಿತಿಯೊಳಗೆ ನೀರಾವರಿ ಯೋಜನೆ ಪೂರ್ಣಗೊಳಿಸುವುದೇ ಸರ್ಕಾರದ ಆದ್ದತೆ ಮುಖ್ಯಮಂತ್ರಿ ಬಿ ಎಸ್

ನವೀನ ಕೃಷಿ ತಂತ್ರಜ್ಞಾನ ರೈತರ ಸಮಸ್ಥೆಗಳಿಗೆ ಸೂಕ್ತ ಪರಿಹಾರ ಸಚಿವ ಬಿ

ನಾಡಿನಾದ್ದಂತ ಗೌರಿ ಗಣೇತ ಹಬ್ಬದ ಸಡಗರ ಮುಖ್ಬಮಂತ್ರಿ ಸೇರಿದಂತೆ ಗಣ್ಣರ ಶುಭಾಶಯ ಇಂಜಿನಿಯರಿಂಗ್ ಕೃಷಿ ಆಯುರ್ವೇದ ಸೇರಿದಂತೆ ವೃತ್ತಿಪರ ಕೋರ್ಸ್ಗಳಿಗೆ ಪ್ರಸಕ್ತ ಸಾಲಿನಲ್ಲಿ ನಡೆದ ಸಿಇಟ ಪರೀಕ್ಷೆ ಫಲಿತಾಂತ ಶ್ರಕಟವಾಗಿದ್ದು ಇಂಜಿನಿಯರಿಂಗ್ ವಿಭಾಗದಲ್ಲಿ ಬೆಂಗಳೂರಿನ ರಕ್ಷಿತ ಎಂ ಮೊದಲ ರ್ಡಾಂಕ್ ಗಳಿಸಿದ್ದಾರೆ ಕೃಷಿ ವಿಭಾಗದಲ್ಲಿ ವರುಣ್ ಗೌಡ ಮೊದಲ ರ್ವಾಂಕ್ ಪಡೆದರೆ ಸಂಜನ ದ್ವಿತೀಯ ರ್ವಾಂಕ್ ಗಳಿಸಿದ್ದಾರೆ ಎಂದು ಉನ್ನತ ಶಿಕ್ಷಣ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಾ ಸಿ ಎನ್ ಅಶ್ವಥ ನಾರಾಯಣ ಪ್ರಿಕಾಗೋಷ್ಯಿಯಲ್ಲಿ ಫಲಿತಾಂಶದ ವಿವರ ಪ್ರಕಟಿಸಿದರು

ದಾಖಲಾತಿಗಳನ್ನು ಅಪ್ಲೋಡ್ ಮಾಡಲು ಮತ್ತು ಪರಿಶೀಲಿಸಲು ವಿದ್ವಾರ್ಥಿಗಳಿಗೆ ಕಾಲಾವಕಾಶ ಮಾಡಿಕೊಡಲಾಗುವುದು ತಾಂತ್ರಿಕ ಶಿಕ್ಷಣ ಮಂಡಳಿಯ ಮಾರ್ಗಸೂಚಿಯಂತೆ ನವೆಂಬರ್ನಿಂದ ಶೈಕ್ಷಣಿಕ ವರ್ಷ ಪ್ರಾರಂಭವಾಗಲಿದೆ ಎಂದು ಸಚಿವರು ತಿಳಿಸಿದರು

ನೀರಾವರಿ ಯೋಜನೆಗಳನ್ನು ಕಾಲಮಿತಿಯೊಳಗೆ ಪೂರ್ಣಗೊಳಿಸಿ ರೈತರ ಜಮೀನಿಗೆ ನೀರು ಹರಿಸುವುದೇ ಸರ್ಕಾರದ ಪ್ರಥಮ ಆದ್ದತೆಯಾಗಿದೆ ಎಂದು ಮುಖ್ಚಮಂತ್ರಿ ಬಿ

ಯಡಿಯೂರಪ್ಪ ಹೇಳಿದ್ದಾರೆ ಮಂಡ್ಡ ಜಿಲ್ಲೆಯ ಕೃಷ್ಣರಾಜಸಾಗರ ಜಲಾಶಯದಲ್ಲಿ ಕಾವೇರಿ ಮಾತೆಗೆ ಪೂಜೆ ಸಲ್ಲಿಸಿ ಬಾಗಿನ ಅರ್ಪಿಸಿ ಅವರು ಮಾತನಾಡಿದರು ಬೃಂದಾವನವನ್ನು ವಿಶ್ವದರ್ಜೆಗೇರಿಸಲು ಸರ್ಕಾರ ಚಿಂತನೆ ಮಾಡಿದೆ ಎಂದರು ಕೇಂದ್ರದ ಅನುಮತಿ ಪಡೆದು ಮೇಕೆದಾಟು ಯೋಜನೆ ಜಾರಿಗೊಳಿಸಲು ಸರ್ಕಾರ ಗಂಭೀರ ಪ್ರಯತ್ನ ಮುಂದುವರೆಸಲಾಗುವುದು ಎಂದರು ಈ ಬಾರಿ ರಾಜ್ಯದಲ್ಲಿ ಉತ್ತಮ ಮಳೆಯಾಗಿರುವುದರಿಂದ ಕೆರೆ ಕಟ್ಟೆಗಳು ಶ್ರಮುಖ ಜಲಾಶಯಗಳು ತುಂಬಿರುವುದು ಸಂತೋಷದ ವಿಚಾರ

ಆರ್ ಎಸ್

ಕೊರೊನಾ ಸಂಕಷ್ಷದ ಹಿನ್ನೆಲೆಯಲ್ಲಿ ವಿಶ್ವವಿಖ್ಡಾತ ಮೈಸೂರು ದಸರಾ ಮಹೋತ್ಸವವನ್ನು ಸರಳವಾಗಿ ಆಚರಿಸಲು ಸರ್ಕಾರ ತೀರ್ಮಾನಿಸಿದೆ ಎಂದು ಮುಖ್ಯಮಂತ್ರಿ ಹೇಳಿದರು ಸಚಿವರಾದ ರಮೇಶ್ ಜಾರಕಿ ಹೋಳಿ ಎಸ್

ಸೋಮಶೇಖರ್ ನಾರಾಯಣಗೌಡ ಸಂಸದರಾದ ಸುಮಲತಾ ಅಂಬರೀಷ್ ಪ್ರತಾಪ್ ಸಿಂಹ ಮೊದಲಾದವರು ಪಾಲ್ಗೊಂಡಿದ್ದರು

ಹೊಸ ತಂತ್ರಜ್ಞಾನ ರೈತರ ಸಮಸ್ಥೆಗೆ ಪರಿಹಾರ ನೀಡುವುದಲ್ಲದೇ ಹೊಸ ಹೊಸ ಅವಕಾಶಗಳನ್ನು ಸೃಷ್ಟಿಸಲಿದೆ ಎಂದರು ಕೃಷಿ ವಲಯದಲ್ಲೂ ನವೋದ್ಯಮಗಳನ್ನು ಸ್ಥಾಪನೆ ಮಾಡಿ ರೈತರು ಮತ್ತು ಗ್ರಾಹಕರಿಗೆ ಅನುಕೂಲ ಮಾಡಿಕೊಡಲು ಸೂಕ್ತ ವೇದಿಕೆ ಸೃಷ್ಟಿಸಲಾಗಿದೆ ಎಂದರು

ರಾಜ್ಯ ಜೈವಿಕ ಒರಿಧಾನ್ಯಗಳ ಪ್ರಮುಖ ತಾಣವಾಗಿದೆ ಮಧ್ಯಾಷ್ನದ ಬಿಸಿಯೂಟದಲ್ಲಿ ಸಿರಿಧಾನ್ಭಗಳನ್ನು ಪರಿಚಯಿಸಲು ಚಂತನೆ ನಡೆಸಲಾಗುತ್ತಿದೆ ಜೇವರ್ಗಿ ಹಿರಿಯೂರು ಮಾಲೂರು ಬಾಗಲಕೋಟೆ ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ ಕೆ ಆರ್ ಪೇಟೆ ಮತ್ತು ತುಮಕೂರಿನಲ್ಲಿ ಮೆಫಾ ಫುಡ್ಪಾರ್ಕ್ ಆರಂಭಿಸಲಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಅಪರ ಮುಖ್ಯ ಕಾರ್ಯದರ್ಶಿ ರಾಜೇಂದ್ರ ಕುಮಾರ್ ಕತ್ರಿ ಕೃಷಿ ಇಲಾಖೆ ಆಯುಕ್ತ ಬ್ರಿಜೆಷ್ ಕುಮಾರ್ ದೀಕ್ಷಿತ್ ಭಾಗವಹಿಸಿದ್ದರು

ಪ್ರವಾಹದ ಕಾರಣದಿಂದ ನೂರಾರು ಎಕರೆ ಪ್ರದೇಶದಲ್ಲಿನ ಕಬ್ಬು ಸೂರ್ಯಕಾಂತಿ ಜೋಳದ ಬೆಳೆಗಳು ನೀರಿನಲ್ಲಿ ಮುಳಗಡೆಯಾಗಿ ರೈತರಿಗೆ ವ್ಯಾಪಕ ನಷ್ಟವಾಗಿದೆ

ಈ ಯೋಜನೆಯಂತೆ ಹಾವೇರಿ ಜಿಲ್ಲೆಗೆ ಒಂದು ಸಾವಿರದ ಒಂದೈನೂರ ತೊಂಬತ್ತನಾಲ್ಲು ಸ್ನಾರ್ಟ್ ಫೋನ್ಗಳು ಬಂದಿವೆ ಇವುಗಳಿಗೆ ಐಸಿಡಿಎಸ್ ಆಪ್ ಅಳವಡಿಸಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ವಿತರಣೆ ಮಾಡಲಾಗುವುದು ಎಂದು ಹಾವೇರಿ ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಉಪನಿರ್ದೇಶಕ ಪರಶುರಾಮ ಶೆಟ್ಟಪ್ಟನವರ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ

ಮಾರುಕಟ್ಟೆಯಲ್ಲಿ ಗೌರಿ ಗಣೇಶ ಮೂರ್ತಿ ಹೂ ಹಣ್ಣು ತರಕಾರಿ ಪೂಜಾ ಸಾಮಗ್ರಿಗಳನ್ನು ಖರೀದಿಸುವ ದೃಶ್ಯ ಎಲ್ಲೆಡೆ ಸಾಮಾನ್ಯವಾಗಿದೆ ಇಂದು ಮನೆಮನೆಯಲ್ಲೂ ಗೌರಿ ಪೂಜೆಯನ್ನು ಸಾಂಪ್ರದಾಯಿಕವಾಗಿ ನೆರವೇರಿಸಿ ಮಹಿಳೆಯರು ಬಾಗಿನ ವಿನಿಮಯ ಮಾಡಿಕೊಳ್ಳಲಾಗುತ್ತಿದೆ ನಾಳೆ ಗಣೇಶ ಚತುರ್ಥಿ ಕೊರೊನಾ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಗಣೇಶೋತ್ವವ ಆಚರಣೆಗೆ ಸರ್ಕಾರ ಈಗಾಗಲೇ ಕಟ್ಟುನಿಟ್ಟನ ನಿಯಮ ಪಾಲನೆ ಮಾಡುವಂತೆ ಸರ್ಕಾರ ಆದೇಶ ಹೊರಡಿಸಿದೆ ಗೌರಿ ಮತ್ತು ಗಣೇಶ ಹಬ್ಬದ ಹಿನ್ನೆಲೆಯಲ್ಲಿ ಮುಖ್ಖಮಂತ್ರಿ ಬಿ ಎಸ್ ಯಡಿಯೂರಪ್ಪ ಸೇರಿದಂತೆ ಅನೇಕ ಗಣ್ಣರು ರಾಜ್ಯದ ಜನತೆಗೆ ಶುಭ ಕೋರಿದ್ದಾರೆ ಜಗನ್ನಾತೆ ಗೌರಿ ಎಲ್ಲರ ಮನೆಮನಗಳಲ್ಲೂ ಸುಖಶಾಂತಿ ನೆಲೆಸುವಂತೆ ಮಾಡಲಿ ವಿಫ್ನ ನಿವಾರಕ ವಿನಾಯಕ ನಾಡಿನ ಜನರ ಸಂಕಷ್ಟವನ್ನು ಪರಿಹರಿಸಲಿ ಎಂದು ಮುಖ್ಯಮಂತ್ರಿ ಯಡಿಯೂರಪ್ಪ ತಮ್ಮ ಸಂದೇತದಲ್ಲಿ ತಿಳಿಸಿದ್ದಾರೆ ತಳರು ತೋರಣಗಳಿಂದ ಸಿಂಗರಿಸಿದ ಮಂಟಪದಲ್ಲಿ ಗೌರಿಯನ್ನು ಪರಿಷ್ಠಾಪಿಸಿ ಪೂಜೆ ಸಲ್ಲಿಸಿ ಸಮುಂಗಲಿಯರಿಗೆ ಬಾಗಿನ ನೀಡುವುದು ಹಬ್ಬದ ಪ್ರಮುಖ ಆಚರಣೆಯಾಗಿದೆ ನಾಳೆ ಗಣೇಶ ಹಬ್ಬಕ್ಕಾಗಿ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗುತ್ತಿದೆ

ಪ್ರತಿ ವರ್ಷ ಕೊಡಗು ಜಿಲ್ಲೆಯ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಗೌರಿಗಣೇಶ ಉತ್ಸವವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿತ್ತು ಸೋಮವಾರಪೇಟೆ ಬಳಿಯಿರುವ ಕೊಡಗು ಜಿಲ್ಲೆಯ ಅತ್ಯಂತ ದೊಡ್ಡಕೆರೆ ಎನಿಸಿರುವ ಹೊನ್ನಮ್ನಕೆರೆಯಲ್ಲಿ ಸಾಮೂಹಿಕ ಬಾಗಿನ ಅರ್ಪಣೆಯ ಸಾಂಪ್ರದಾಯಿಕ ಕಾರ್ಯಕ್ರಮವೂ ಜರುಗುತ್ತಿತ್ತು ಆದರೆ ಈ ವರ್ಷ ಕೋರೊನಾ ಸೋಂಕಿನ ತಡೆ ಹಿನ್ನಲೆಯಲ್ಲಿ ಬಾಗಿನ ಅರ್ಪಣೆ ಕಾರ್ಯಕ್ರಮ ನಡೆಯಲಿಲ್ಲ